ಇಂದಿನ ಮೊದಲ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅಗ್ರ ಕೈಗಾರಿಕೋದ್ಯಮಿಗಳು ಭಾಗಿಯಾಗಲಿದ್ದಾರೆ ಪ್ರಧಾನಮಂತಿ ನರೇಂದ ಮೋದಿ ಅವರು ನಾಳೆ ಗುಜರಾತ್ನ ಕಚ್ನಲ್ಲಿರುವ ಧೋರ್ಡೊಗೆ ಭೇಟಿ ನೀಡಲಿದ್ದು ರಾಜ್ಯದ ಹಲವಾರು ಅಭಿವ್ವದ್ದಿ ಯೋಜನೆಗಳಿಗೆ ಶಂಕುಸ್ಲಾಪನೆ ನೆರವೇರಿಸಲಿದ್ದಾರೆ ಈ ಯೋಜನೆಗಳಲ್ಲಿ ಉಪ್ಪು ಇಂಗಿಸುವಿಕೆ ಘಟಕ ಹೈಬ್ರಿಡ್ ನವೀಕರಿಸಬಹುದಾದ ಇಂಧನ ಪಾರ್ಕ್ ಮತ್ತು ಸಂಪೂರ್ಣ ಸ್ವಯಂಚಾಲಿತ ಹಾಲು ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ಸ್ಥಾವರ ಸೇರಿವೆ

ಇದು ದೇಶದಲ್ಲಿ ಸುಸ್ಲಿರ ಮತ್ತು ಕೈಗೆಟುಕುವ ಜಲ ಸಂಪನ್ಮೂಲ ಕೊಯ್ಲಿಗೆ ಪ್ರಮುಖ ಮೈಲುಗಲ್ಲಾಗಲಿದೆ

ಕಳೆದ ರಾತ್ರಿಯಿಂದಲೇ ಈ ಸೇವೆ ಜಾರಿಗೆ ಬಂದಿದೆ ಈ ಮೂಲಕ ಈ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಕೆಲವೇ ರಾಷ್ಟಗಳ ಪಟ್ಟಿಯಲ್ಲಿ ಭಾರತ ಕೂಡ ಸೇರ್ಪಡೆಯಾಗಿದೆ

ಕ್ಬಡಿ ಕ್ಷೇತ್ರದ ಕುರಿತು ವಿರೋಧ ಪಕ್ಷಗಳು ದ್ವಂದ್ವ ನಿಲುವು ಹೊಂದಿವೆ ಎಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ

ದೇಶಾದ್ಯಂತದ ವಿವಿಧ ಚುನಾವಣೆಗಳಲ್ಲಿ ಜನರು ಪದೇ ಪದೇ ತಿರಸ್ಕರಿಸಲ್ಪಟ್ಟ ನಂತರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಪ್ರತಿಪಕ್ಷಗಳು ಈ ಆಂದೋಲನಕ್ಕೆ ಕೈಜೋಡಿಸಿವೆ ಎಂದರು ರೈತರ ಒಂದು ಭಾಗ ಪಟ್ಟಭದ್ರ ಹಿತಾಸಕ್ತಿ ಯೊಂದಿಗೆ ಕೆಲವು ಜನರಿಗೆ ಬಲಿಯಾಗಿದೆ ಸುಧಾರಣೆಗಳ ಮೂಲಕ ರೈತರಿಗೆ ನೆರವಾಗಲು ಸರ್ಕಾರ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು

ನವೆಂಬರ್ ಎರಡನೇ ವಾರದಿಂದ ನಕಲಿ ಇನ್ವಾಯ್ಪ್ ವಂಚನೆಗಳ ವಿರುದ್ದದ ಕ್ರಮಕ್ಕೆ ಮುಂದಾಗಿದ್ದು ಕಡಿಮೆ ಮೌಲ್ಯದ ಮತ್ತು ಲೆಕ್ಕವಿಲ್ಲದ ಸರಕುಗಳನ್ನು ಸಾಗಿಸುವ ಮೂಲಕ ಜಿಎಸ್ಟಿ ವಂಚಿಸಿದ ಪ್ರಕರಣಗಳನ್ನು ಸಹ ಪತ್ತೆ ಮಾಡಲಾಗಿದೆ ಎಂದು ಕಂದಾಯ ಇಲಾಖೆಯ ಮೂಲಗಳು ತಿಳಿಸಿವೆ

ಕರ್ನಾಟಕದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ ನಾಲ್ಕು ದಿನಗಳಿಂದ ನಡೆಸುತ್ತಿರುವ ಸಾರಿಗೆ ಸಿಬ್ಬಂದಿಯ ಮುಷ್ಕರ ಇಂದೂ ಸಹ ಮುಂದುವರಿದಿದೆ ಸರ್ಕಾರ ಮತ್ತು ಸಾರಿಗೆ ಸಿಬ್ಬಂದಿಯ ಮುಖಂಡರ ನಡುವಿನ ಸರಣಿ ಮಾತುಕತೆ ನಂತರ ನಿನ್ನೆ ರಾತ್ರಿಯಿಂದಲೇ ಬಸ್ ಸಂಚಾರ ಪುನಾರಂಭಿಸಲು ಸಾರಿಗೆ ಸಿಬ್ಬಂದಿ ಸಂಘಟನೆ ಮುಖಂಡರು ಸಮ್ಮತಿಸಿದ್ದರು ಆದರೆ ಕೆಲವೇ ಗಂಟೆಗಳ ನಂತರ ನಿಲುವು ಬದಲಿಸಿದ ಕಾರಣ ಮುಷ್ಕರ ಮುಂದುವರಿದಿದೆ ಹೀಗಾಗಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಚಾಗುವ ಸಾಧ್ಯತೆ ಇದೆ ನಿನ್ನೆ ಸಾರಿಗೆ ಸಚಿವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮುಷ್ಕರ ಕೈಬಿಡಲು ಸಂಘಟನೆಗಳ ಮುಖಂಡರು ತೀರ್ಮಾನಿಸಿದ್ದರು

ನೌಕರರ ತರಬೇತಿ ಅವಧಿಯನ್ನು ಎರಡು ವರ್ಷದಿಂದ ಒಂದು ವರ್ಷಕ್ಕೆ ಇಳಿಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಒಪ್ಪಿದೆ ಎಂದು ಭರವಸೆ ನೀಡಿದ್ದರು ಕರ್ನಾಟಕದಲ್ಲಿ ಕಳೆದ ಸೆಪ್ಸೆಂಬರ್ ಅಕ್ಸೋಬರ್ನಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಳೆ ಮತ್ತು ಪ್ರವಾಹದಿಂದಾದ ಹಾನಿಯ ಅಂದಾಜು ಮಾಡಲು ಕೇಂದ್ರ ತಂಡ ರಾಜ್ಯ ಪ್ರವಾಸ ಕ್ಯೆಗೊಂಡಿದೆ ಕೇಂದ್ರ ಗ್ಬಹ ವ್ಯವಹಾರಗಳ ಇಲಾಖೆಯ ಹಿರಿಯ ಅಧಿಕಾರಿ ರಮೇಶ್ ಕುಮಾರ್ ಗಂಟ ನೇತೃತ್ವದ ಆರು ಅಧಿಕಾರಿಗಳ ತಂಡ ಇಂದು ಕಲಬುರಗಿ ವಿಜಯಪುರ ಉಡುಪಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾದಿ ಮಳೆ ಮತ್ತು ಪ್ರವಾಹದಿಂದಾದ ನಷ್ವದ ಅಂದಾಜು ಪರಿಶೀಲನೆ ನಡೆಸಲಿದೆ ನಾಳೆ ಕೇಂದ್ರ ತಂಡದ ಸದಸ್ಯರು ಕಂದಾಯ ಸಚಿವ ಆರ್ ಅಶೋಕ್ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿ ಎಂ ವಿಜಯಭಾಸ್ಕರ್ ಅವರೊಂದಿಗೆ ನೆರೆಹಾನಿ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ

ಕಣದಲ್ಲಿರುವವರ ಅಂತಿಮ ಪಟ್ಟಿಯನ್ನು ಇಂದು ಆಯೋಗ ಪ್ರಕಟಿಸುವ ನಿರೀಕ್ಷೆಯಿದೆ

ಈ ಮಧ್ಯೆ ಕರ್ನಾಟಕದಲ್ಲಿ ಹೊಸ ಪ್ರಕರಣಗಳಿಗಿಂತ ಚೇತರಿಸಿಕೊಂಡರ ಪ್ರಮಾಣ ದಿನೇ ದಿನೇ ಹೆಚ್ಚಳವಾಗುತ್ತಿದೆ

ಎಲ್ಲಾ ಎಕ್ಸ್ಪ್ರೆಸ್ ರೈಲುಗಳ ಟಿಕೆಟ್ ನೀಡಿಕೆಯಲ್ಲಿ ಯಾವುದೇ ನೀತಿ ಬದಲಾವಣೆ ಇಲ್ಲ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ ಹಬ್ಬದ ವಿಶೇಷ ರೈಲು ಸೇರಿದಂತೆ ಎಲ್ಲಾ ರೈಲುಗಳಲ್ಲಿ ಕಾಯ್ದಿರಿಸುವಿಕೆ ಟಿಕೆಟ್ ನೀಡಲಾಗಿದ್ದು ಮಾಧ್ಯಮಗಳಲ್ಲಿ ಅನ್ರಿಸರ್ವ್ದ್ ಟಿಕೆಟ್ಗಳನ್ನು ವಿತರಿಸುವ ಬಗ್ಗೆ ಬಿತ್ತರವಾಗಿರುವ ಸುದ್ದಿ ಸತ್ಯಕ್ಕೆ ದೂರ ಎಂದು ಸಚಿವಾಲಯ ಹೇಳಿದೆ ವಿಭಾಗೀಯ ರೈಲ್ವೆಗೆ ಕಾಯ್ದಿರಿಸದ ಟಿಕೆಟ್ ವಿತರಿಸಲು ಅನುಮತಿ ನೀಡಲಾಗಿದೆ ಇದು ಕೆಲವು ವಲಯಗಳಿಗೆ ಮತ್ತು ಸ್ಥಳೀಯ ಪ್ಯಾಸೆಂಜರ್ ರೈಲುಗಳಿಗೆ ಮಾತ್ರ ಅನ್ವಯವಾಗಲಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ